ವೆಂಕಯ್ಯನಾಯ್ದು ಅವರಿಂದ ಸರ್ವಪಕ್ಷಗಳ ಸಭೆ

ಸಂತೋಷ್ ಬಾಬು ಅವರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರ ಪದಕ

ವೆಂಕಯ್ಯ ನಾಯ್ದು ರಾಜ್ಯಸಭೆಯ ಸರ್ವಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದ್ದಾರೆ

ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಸುಗಮವಾಗಿ ನಡೆಸುವ ಉದ್ದೇಶದಿಂದ ಈ ಸಭೆಗಳನ್ನು ಕರೆಯಲಾಗುತ್ತಿದೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಬಜೆಟ್ ಕಲಾಪಗಳು ಸುಗಮವಾಗಿ ನಡೆಯಲು ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಲು ಸರ್ಕಾರವು ಕೂಡ ಶನಿವಾರ ಸರ್ವಪಕ್ಷಗಳ ಸಭೆ ಕರೆದಿದೆ ಸಂಸತ್ತಿನ ಬಜೆಟ್ ಅಧಿವೇಶನ ನಾಡಿದ್ಗು ಶುಕ್ರವಾರ ಆರಂಭವಾಗಲಿದ್ದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಂದು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾದಲಿದ್ದಾರೆ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಲಿದೆ

ಸಂತೋಷ್ ಬಾಬು ಅವರನ್ನು ಮರಣೋತ್ತರ ಮಹಾವೀರ ಚಕ್ಕೆ ಪದಕಕ್ಕೆ ಆಯ್ಲೆ ಮಾಡಲಾಗಿದೆ ನಾಲ್ಲನೇ ಬೆಚಾಲಿಯನ್ ಪ್ಯಾರಾಚೂಟ್ ರೆಜಿಮೆಂಟ್ನ ಸುಬೇದಾರ್ ಸಂಜೀವ್ ಕುಮಾರ್ ಸಿಆರ್ಪಿಎಫ್ ಇನ್ಸ್ಪೆಕ್ಸರ್ ಪಿಂಟು ಕುಮಾರ್ ಸಿಂಗ್ ಸಿಆರ್ಪಿಎಫ್ ಹೆಡ್ ಕಾನ್ಸ್ಟೀಬಲ್ ಶ್ಯಾಮ್ ನಾರಾಯಣ್ ಸಿಂಗ್ ಯಾದವ್ ಸಿಆರ್ಪಿಎಫ್ ಕಾನ್ಸ್ಟೇಬಲ್ ವಿನೋದ್ ಕುಮಾರ್ ಅವರಿಗೆ ಮರಣೋತ್ತರ ಕೀರ್ತಿ ಚಕ್ರ ಪದಕ ನೀಡಲಾಗುವುದು ಸಿಆರ್ಪಿಎಫ್ ಉಪಕಮಾಂಡೆಂಟ್ ರಾಹುಲ್ ಮಾಥುರ್ ಅವರಿಗೆ ಕೀರ್ತಿ ಚಕ್ರ ಪದಕ ನೀಡಲಾಗುತ್ತದೆ

ಪಳನಿ ಆರ್ಮಿ ಮೆಡಿಕಲ್ ಕೋರನ್ ನಾಯಕ್ ದೀಪಕ್ ಸಿಂಗ್ ಮೂರು ಬೆಟಾಲಿಯನ್ ಪಂಜಾಬ್ ರೆಜಿಮೆಂಟ್ನ ಸಿಪಾಯಿ ಗುರುತೇಜ್ ಸಿಂಗ್ ಅವರಿಗೆ ಮರಣೋತ್ತರ ವೀರಚಕ್ರ ಪದಕ ನೀಡಲಾಗುವುದು ಮೂರು ಮಧ್ಯಮ ರೆಜಿಮೆಂಟ್ನ ಹವಾಲ್ಗಾರ್ ತೇಜಿಂದರ್ ಸಿಂಗ್ ಅವರಿಗೆ ವೀರಚಕ ಪದಕ ನೀಡಲಾಗುತ್ತದೆ ಸೇವೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಸಿಬ್ಬಂದಿಗೆ ನೀಡುವ ರಾಷ್ಟ್ರಪತಿ ಪ್ರಶಸ್ತಿ ಪ್ರಮಾಣ ಪತ್ರ ಹಾಗೂ ಪದಕಕ್ಕೆ ಪರೋಕ್ಷ ತೆರಿಗೆಗಳ ಹಾಗೂ ಸುಂಕಗಳ ಕೇಂದ್ರ ಮಂಡಳಿ ಇಬ್ಬರು ಅಧಿಕಾರಿಗಳನ್ನು ಆಯ್ಕೆ ಮಾಡಿದೆ

ಈ ಬಾರಿಯ ಪ್ರಶಸ್ತಿಗೆ ಹೆಚ್ಚುವರಿ ಮಹಾನಿರ್ದೇಶಕ ಸಹಾಯಕ ನಿರ್ದೇಶಕ ಅಧೀಕ್ಷಕ ಅಥವಾ ಹಿರಿಯ ಬೇಹುಗಾರಿಕಾ ಅಧಿಕಾರಿ ಬೇಹುಗಾರಿಕಾ ಅಧಿಕಾರಿ ಹಿರಿಯ ತಾಂತ್ರಿಕ ಸಹಾಯಕ ಮತ್ತು ಚಾಲಕರೊಬ್ಬರು ಆಯ್ಕೆಯಾಗಿದ್ದಾರೆ

ಒಡಿಶಾ ರಾಜಸ್ತಾನ್ ಆಂಧ್ರಪ್ರದೇಶ ಮಹಾರಾಷ್ಟ ಮತ್ತು ತೆಲಂಗಾಣ ರಾಜ್ಯಗಳು ನಂತರದ ಸ್ಥಾನಗಳಲ್ಲಿವೆ

ನಿನ್ನೆ ಒಂದೇ ದಿನ ದೇಶಾದ್ಯಂತ ಹದಿನ್ನೆದು ಸಾವಿರಕ್ಕಿಂತ ಹೆಚ್ಚಿನ ಸೋಂಕಿತರು ಗುಣಮುಖರಾಗಿದ್ದಾರೆ ಈ ಸೋಂಕಿನಿಂದ ಒಂದು ಕೋಟಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ರೋಗಿಗಳು ಚೇತರಿಸಿಕೊಂಡಿದ್ದಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ದಿನೇದಿನೆ ಇಳಿಮುಖ ಕಾಣುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಅಂಕಿ ಅಂಶ ಪ್ರಕಟಿಸಿದೆ

ಈ ಹೊಸದಾಗಿ ಖರೀದಿಸಲಾಗುವ ಲಸಿಕೆ ಬೇಸಿಗೆ ವೇಳೆಗೆ ಅಮೆರಿಕಕ್ಕೆ ಲಭ್ಯವಾಗಲಿದೆ

ಕೊರೊನಾ ಸಾಂಕ್ರಾಮಿಕ ನಿರ್ವಹಣೆಗೆ ಅಧಿಕ ವೆಚ್ಚ ಮಾಡಿದ್ದಾರೆಂಬ ಟೀಕೆಯ ಹಿನ್ನೆಲೆಯಲ್ಲಿ ಇಟಲಿ ಪ್ರಧಾನಮಂತ್ರಿ ಗ್ಯೂಸೆಪ್ಪೆ ಕೋಂಟೆ ರಾಜೀನಾಮೆ ನೀಡಿದ್ದಾರೆ

ಕಾನೂನು ಸೂಚನೆ ಉಲ್ಲಂಘನೆ ದಂಗೆ ಸಾರ್ವಜನಿಕ ಆಸ್ತಿ ಹಾನಿ ಹಾಗೂ ಸರ್ಕಾರಿ ಸೇವಕರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಪ್ರಕರಣಗಳನ್ನು ಈ ಆರೋಪಿಗಳ ವಿರುದ್ದ ದಾಖಲಿಸಲಾಗಿದೆ

ಯಾವುದೇ ಹಿಂಸಾಚಾರದಲ್ಲಿ ತೊಡಗದಂತೆ ಪ್ರತಿಭಟನಾ ನಿರತ ರೈತರಿಗೆ ದೆಹಲಿ ಪೊಲೀಸ್ ಆಯುಕ್ತ ಎಸ್ ಎನ್ ಶ್ರೀವಾತ್ಪವ ಮನವಿ ಮಾಡಿದ್ದು ಶಾಂತಿ ಕಾಪಾಡುವಂತೆ ಕೋರಿದ್ದಾರೆ ಪ್ರಸಕ್ತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿಭಾಯಿಸಲು ದೆಹಲಿ ಪೊಲೀಸರು ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದಾರೆ ರೈತರ ನಿನ್ನೆಯ ದಾಂಧಲೆಯಿಂದಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಭಾರಿ ನಷ್ಟ ಉಂಟಾಗಿದೆ ದಕ್ಷಿಣ ಕಾಶ್ಟೀರದ ಕುಲ್ಗಾಮ್ ಜಿಲ್ಲೆಯ ಶಂಶಿಪೊರಾ ಪ್ರದೇಶದಲ್ಲಿನ ಶಾಲೆಯೊಂದರ ಬಳಿ ಇರಿಸಲಾಗಿದ್ದ ಸುಧಾರಿತ ಸ್ಸೋಟಕ ಉಪಕರಣ ಸ್ಸೋಟಗೊಂಡು ನಾಲ್ಲರು ಯೋಧರು ಗಾಯಗೊಂಡಿದ್ದಾರೆ ಸ್ಪೋಟದಿಂದಾಗಿ ಶಾಲೆ ಕಟ್ಟದ ಕೂಡ ಹಾನಿಗೊಳಗಾಗಿದ್ದು ಆ ಪ್ರದೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿ ಕೃತ್ಯಕ್ಕೆ ಕಾರಣವಾದವರ ಪತ್ತೆಗೆ ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಗಾಯಾಳುಗಳನ್ನು ಆಸ್ವತ್ರೆಗೆ ದಾಖಲಿಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಆಕಾಶವಾಣಿಗೆ ತಿಳಿಸಿದ್ದಾರೆ